ವೇಗದ ಗತಿಯ ಅಭಿವೃದ್ದಿ ಮತ್ತು ಎಲ್ಲರ ಅಭಿವೃದ್ದಿಗಳೊಂದಿಗೆ ಜನರ ಬಳಿಗೆ ತೆರಳುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಚುನಾವಣಾ ಆಯೋಗ ತಂಡದಿಂದ ಪರಿಶೀಲನೆ

ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೂಲಕ ಬಸ್ ಸೇವೆ ಆರಂಭಿಸುವ ಚೀನಾ ಮತ್ತು ಪಾಕಿಸ್ತಾನದ ಪ್ರಸ್ತಾವಕ್ಕೆ ಭಾರತದಿಂದ ಪ್ರಬಲ ಪ್ರತಿಭಟನೆ

ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಬೋಟ್ಸವಾನಾ ಕಂಪನಿಗಳಿಗೆ ಉಪರಾಷ್ಷಪತಿ ಎಂ ವೆಂಕಯ್ಜನಾಯ್ದು ಕರೆ

ವೇಗದ ಗತಿಯ ಅಭಿವೃದ್ದಿ ಮತ್ತು ಎಲ್ಲರ ಅಭಿವೃದ್ದಿ ಈ ಮೂರು ಅಂಶಗಳು ಬಿಜೆಪಿಯ ಅಜೆಂಡಾ ಆಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಜತೆಗೆ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ತಮ್ಮ ಅಭಿವೃದ್ಧಿ ಚಿಂತನೆಗಳ ಬಗ್ಗೆ ಒತ್ತು ನೀಡಿ ಅಭಿವೃದ್ಧಿ ಕುರಿತಾದ ಈ ಮೂರು ಅಂತಗಳೊಂದಿಗೆ ಜನರ ಬಳಿಗೆ ಹೋಗುವಂತೆ ಕರೆ ನೀಡಿದರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆಯ ಅನುಷ್ಠಾನದ ಬಗ್ಗೆ ತ್ರಮ ಕೈಗೊಳ್ಳಲಿಲ್ಲ ಎಂದು ಟೀಕಿಸಿದ ನರೇಂದ್ರ ಮೋದಿ ಕಾಂಗ್ರೆಸ್ ಅಧ್ಯಕ್ಷರು ಅನುಮಾನಾಸ್ವದ ಆರೋಪಗಳನ್ನು ಮಾಡಿದ್ದಕ್ಕಾಗಿ ಚುನಾಯಿತಗೊಂಡಿದ್ದಾರೆ ಎಂದರು ತಮ್ಮ ಸರಕಾರದ ಅವಧಿಯಲ್ಲಿನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಗ್ರಾಮಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಿರುವುದು ವೈಫೈ ಮತ್ತು ಆನ್ಲೈನ್ ವ್ಯವಸ್ಥೆಯ ಬಗ್ಗೆ ತಿಳಿಸಿದರು ಕೋಟಿಗೂ ಅಧಿಕ ಭಾರತೀಯರ ಅನುಕೂಲಕ್ಕಾಗಿ ಲಕ್ಷಗಟ್ಟಲೆ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ತೆರೆದಿರುವ ಬಗ್ಗೆಯೂ ಈ ವೇಳೆ ಅವರು ಪ್ರಸ್ತಾಪಿಸಿದರು

ರಾವತ್ ನೇತೃತ್ವದ ಭಾರತೀಯ ಚುನಾವಣಾ ಆಯೋಗದ ತಂಡ ರಾಯ್ಪುರದಲ್ಲಿಂದು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗೆ ಕೈಗೊಳ್ಳಲಾಗಿರುವ ಸಿದ್ಧತೆಗಳ ಪರಿಶೀಲನೆ ನಡೆಸಲಿದೆ

ರಾವತ್ ಅವರು ಇಂದು ಬೆಳಗ್ಗೆ ರಾಜಕೀಯ ಪಕ್ಷಗಳ ನಾಯಕರುಗಳ ಜತೆ ಸಭೆ ನಡೆಸುವರು ಬಳಿಕ ಜೆಲ್ಲಾ ಚುನಾವಣಾಧಿಕಾರಿಗಳು ಜೆಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಮಹಾ ನಿರ್ದೇಶಕರೊಂದಿಗೆ ಸಭೆ ನಡೆಸಿ ಚುನಾವಣಾ ಸಿದ್ಧತೆ ಕುರಿತು ಚರ್ಚೆ ನಡೆಸುವರು ಅಲ್ಲದೇ ರಾಜ್ಯ ಪೊಲೀಸ್ನ ನೋಡಲ್ ಅಧಿಕಾರಿಗಳು ಕೇಂದ್ರೀಯ ಅರೆ ಸೇನಾಪಡೆಗಳ ಸಮನ್ನಯಕಾರರೊಂದಿಗೂ ಅವರು ಮಾತುಕತೆ ನಡೆಸುವರು

ಹೆಡ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ರದೇಶದ ಮೂಲಕ ತಮ್ಮ ಎರಡೂ ದೇಶಗಳ ನಡುವೆ ಬಸ್ ಸೇವೆ ಪ್ರಾರಂಭಿಸುವ ಪ್ರಸ್ತಾವ ಮುಂದಿಟ್ಟರುವ ಚೀನಾ ಮತ್ತು ಪಾಕಿಸ್ತಾನ ವಿರುದ್ಧ ಭಾರತ ಪ್ರಬಲ ಪ್ರತಿಭಟನೆ ವ್ಯಕ್ತಪಡಿಸಿದೆ ಚೀನಾ ಮತ್ತು ಪಾಕಿಸ್ತಾನಗಳ ಪ್ರಸ್ತಾವಿತ ಬಸ್ ಸೇವೆ ಕುರಿತು ಸುದ್ದಿಗಾರರು ಹೇಳದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಸರ್ಕಾರ ಖಂಡಿತವಾಗಿಯೂ ಇದನ್ನು ಒಪ್ಪಲು ಸಾಧ್ಯವಿಲ್ಲ

ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಯಾವುದೇ ರೀತಿಯ ಬಸ್ ಸೇವೆ ಆರಂಭಗೊಳ್ಳುವುದು ಸಾರ್ವಭೌಮತ್ತ ಹಾಗೂ ಪ್ರಾದೇಶಿಕ ಸಮಗ್ರತೆಯನ್ನು ಉಲ್ಲಂಘಿಸಿದಂತಾಗುತ್ತದೆ ಎಂದು ರವೀಶ್ ಕುಮಾರ್ ಹೇಳಿದ್ದಾರೆ

ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಪಾಕಿಸ್ತಾನದ ಪಡೆಗಳು ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ವರದಿಯಾಗಿದೆ ಸೇನಾ ಶಿಬಿರಗಳು ಮತ್ತು ಗಡಿ ನಿಯಂತ್ರಣ ರೇಖೆಯಲ್ಲಿನ ನಿವಾಸಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಪಡೆಗಳು ದಾಳಿ ಮಾಡಿರುವುದಾಗಿ ತಿಳಿದು ಬಂದಿದೆ ಕುಪ್ನಾರ ಜಿಲ್ಲೆಯ ತಂಗದರ್ ಸೆಕ್ಸರ್ನಲ್ಲಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಕೆಲ ಗ್ರಾಮಗಳು ಮತ್ತು ಭಾರತೀಯ ಸೇನಾ ತಿಬಿರಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಪಡೆಗಳು ನಿರಂತರವಾಗಿ ಶೆಲ್ ಮತ್ತು ಗುಂಡಿನ ದಾಳ ನಡೆಸಿವೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಸದ್ಯ ಯಾವುದೇ ಸಾವುನೋವು ಅಥವಾ ಆಸ್ತಿಪಾಸ್ತಿ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಕರ್ನಾಟಕದಲ್ಲಿ ನಾಡಿದ್ದು ನಡೆಯಲಿರುವ ಶಿವಮೊಗ್ಗ ಬಳ್ಳಾರಿ ಮತ್ತು ಮಂಡ್ಯ ಲೋಕಸಭಾ ಹಾಗೂ ಜಮಖಂಡಿ ಮತ್ತು ರಾಮನಗರ ವಿಧಾನಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ ಬೀಳಲಿದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯೊಂದಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಇನ್ನು ಬಿಜೆಪಿ ಏಕಾಂಗಿಯಾಗಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದೆ ಕರ್ನಾಟಕದಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ವ್ಯವಸ್ಠೆಯಲ್ಲಿ ಅಪರಾಧೀಕರಣ ತಡೆಗಟ್ಟುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಟ್ಟುನಿಟ್ಟಾಗಿ ಚಾರಿಗೆ ತರಲು ರಾಜ್ಯ ಚುನಾವಣಾ ಆಯೋಗ ತೀರ್ಮಾನಿಸಿದೆ

ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಫೋಷಣೆ ಮಾಡಿದ ದಿನವನ್ನು ಕನ್ನಡಿಗರು ನಾಡಹಭ್ಲವನ್ಯಾಗಿ ಆಚರಿಸುತ್ತಾರೆ

ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕದಾದ್ಯಂತ ವಿಶಿಷ್ಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹೆಡ್ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಬೋಟ್ಸ್ವಾನಾ ಕಂಪೆನಿಗಳಿಗೆ ಉಪರಾಷ್ಸಪತಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ

ಸರಳ ಉದ್ದಿಮೆಗಾಗಿ ಭಾರತ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದು ವಿದೇತಿ ಬಂಡವಾಳ ಹೂಡಿಕೆ ಹೆಚ್ಚು ಆಕರ್ಷಣೀಯವಾಗಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಕ್ರಮಗಳು ಅತಿ ದೊಡ್ಡ ಗ್ರಾಹಕರ ಮಾರುಕಟ್ಟೆ ಹಾಗೂ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣ ಕಾರ್ಯಕ್ರಮಗಳ ಪರಿಣಾಮವಾಗಿ ಭಾರತ ಸ್ನೇಹಮಯಿ ಮತ್ತು ಆಕರ್ಷಣೀಯ ಉದ್ದಿಮೆ ತಾಣವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು

ವಿಶ್ಲಂಸ್ಲೆಯ ಸರಳ ವ್ಲಾಪಾರ ಸ್ಥಿತಿ ವರದಿಯಲ್ಲಿ ಭಾರತ ಉತ್ತಮ ಸ್ಥಾನ ಪಡೆದಿದ್ದು ರ್ಲಾಂಕಿಂಗ್ನಲ್ಲಿ ಮತ್ತೆ ಏರಿಕೆ ಕಂಡಿದ್ದು

ದಕ್ಷಿಣ ಏಷ್ಯಾ ರಾಷ್ಟಗಳ ಪೈಕಿ ಭಾರತ ಮೊದಲ ಸ್ಥಾನದಲ್ಲಿದೆ

ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯು ಭಾರತದ ಶ್ರೇಯಾಂಕ ಏರಿಕೆ ನಿಟ್ಸನಲ್ಲಿ ಹೇಗೆ ಕಾರ್ಯೋನ್ನುಖವಾಗಬೇಕು ಎಂಬುದನ್ನು ಗಮನಿಸಬೇಕು ಎಂದು ಹೇಳಿದ ಅರುಣ್ಜೇಟ್ಲ

ಸರಳ ವ್ಯಾಪಾರ ನಿರ್ವಹಣೆ ರ್ಖಾಂಕಿಂಗ್ನಲ್ಲಿ ಭಾರತ ಪ್ರಗತಿ ಸಾಧಿಸಿರುವ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಸ ವ್ಲಕ್ತಪಡಿಸಿದ್ದಾರೆ ಆರ್ಥಿಕ ಸುಧಾರಣಾ ಕ್ರಮಗಳಿಗೆ ಸರ್ಕಾರ ತೋರಿದ ಬದ್ದತೆಯ ಪರಿಣಾಮ ಈ ರ್ನಾಂಕಿಂಗ್ನಲ್ಲಿ ಏರಿಕೆ ಸಾಧ್ಯವಾಗಿದೆ ಭಾರತ ಉತ್ತಮ ಕೈಗಾರಿಕಾ ಪರಿಸರ ಹೂಡಿಕೆ ವಾತಾವರಣ ಮತ್ತು ಅವಕಾಶಗಳನ್ನು ಒದಗಿಸಿದೆ ಎಂಬುದನ್ನು ಈ ಮೂಲಕ ಖಚಿತಪಡಿಸಲಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಅಂತಿಮ ಪಂದ್ಲ ಗೆದ್ಲುಕೊಂಡಲ್ಲಿ ಪ್ರಶಸ್ತಿ ತನ್ನದಾಗಿಸಿಕೊಳ್ಳಲಿದೆ ಇನ್ನೊಂದೆಡೆ ಪ್ರವಾಸಿ ವೆಸ್ಟ್ ಇಂಡೀಸ್ ತಂಡ ಐದನೇ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರೆ ಸರಣಿ ಸಮಬಲದಲ್ಲಿ ಅಂತ್ಯಗೊಳ್ಳಲಿದೆ

ಚೀನಾದಲ್ಲಿ ನಡೆದ ಏಷ್ಠನ್ ಸ್ನೂಕರ್ ಟೂರ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪಂಕಜ್ ಅಡ್ವಾಣಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ